ಈಶ್ವರಪ್ಪ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ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 ಉತ್ತರ ಕರ್ನಾಟಕದ ಜನರ ಅನುಕೂಲಕ್ಕಾಗಿ ಬೆಳಗಾವಿಯಲ್ಲಿ ಆಡಳಿತಾತ್ಮಕ ಕೇಂದ್ರ ತೆರೆಯಲು ಸರ್ಕಾರ ತೀರ್ಮಾನಿಸಿದ್ದು ಇದರಿಂದ ಆ ಭಾಗದ ಜನರು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ರಾಜಧಾನಿ ಬೆಂಗಳೂರಿಗೆ ಬರುವುದು ತಪ್ಪಿದಂತಾಗುತ್ತದೆ ಎಂದು ಸಚಿವ ಕೆ

ಕುಡಿಯುವ ನೀರಿನ ಯೋಜನೆಗಳನ್ನು ಶ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೆ

ಸಿದ್ದೇಶ್ವರ್ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಕೆ ಪರಿಪರಿಸುವತ್ತ ಸರ್ಕಾರ ವಿಶೇಷ ಗಮನ ಪರಿಸಬೇಕೆಂದು ತಿಳಿಸಿದರು ಸಭೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂ

ರೇಣುಕಾಚಾರ್ಯ ಶಾಸಕರು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಟಿತರಿದ್ದರು

ಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರಾದ ಎನ್

ಕುಮಾರಸ್ವಾಮಿ ರಾಜ್ಯಸಭಾ ಸದಸ್ತ ಪಾಗೂ ದಲಿತ ಉದ್ಯಮಿದಾರರ ಸಂಘದ ಅಧ್ಯಕ್ಷ ಡಾ

ಹನುಮಂತಯ್ಯ ಉಪಸ್ತಿತರಿದ್ದರು

ರಾಜ್ಯದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲು ಸರ್ಕಾರ ಅಗತ್ಯ ನಿಯಮಗಳನ್ನು ರೂಪಿಸಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಮುಖ್ಯಸ್ಥಕೊಂದಿಗೆ ಸಂವಾದ ನಡೆಸಿದ ಅವರು ದೇಶದಲ್ಲೇ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿದೆ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಹಾಗೂ ಅನಿಮೇಷನ್ ವಲಯಗಳ ಬೆಳವಣಿಗೆಗೆ ವಲಯ ನಿರ್ದಿಷ್ಟ ನೀತಿಗಳನ್ನು ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್

ಶಿವಕುಮಾರ್ ಅವರನ್ನು ದೆಹಲಿಯ ಆರ್ಎಂಎಲ್ ಆಸ್ತತ್ರೆಯಿಂದ ತಿಪಾರ್ ಜೈಲಿಗೆ ಸ್ಥಳಾಂತರಿಸಲಾಗಿದೆ ಆಸ್ತತ್ರೆ ವೈದ್ಯರು ಶಿವಕುಮಾರ್ ಅವರ ಆರೋಗ್ಯ ಶ್ಥಿರವಾಗಿದೆ ಎಂದು ಪ್ರಮಾಣೇಕರಿಸಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಅವರನ್ನು ಆಸ್ಪತ್ರೆಯಿಂದ ಕಾರಾಗ್ಯಪಕ್ಕೆ ಕಳುಹಿಸಲಾಗಿದೆ ಇಂದು ಮಧ್ಯಾಪ್ನ ಜಾರಿ ನಿರ್ದೇಶನಾಲಯದ ವಿಶೇಷ ನ್ಯಾಯಾಲಯ ಡಿ

ಇದೇ ಪ್ರಕರಣದಲ್ಲಿ ಜಾರಿ ನಿದೇಶನಾಲಯದ ಸಮನ್ ಪಡೆದಿರುವ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಳರ್ ಅವರ ವಿಚಾರಣೆ ನವದೆಹಲಿಯಲ್ಲಿ ನಡೆಯುತ್ತಿದೆ

ಬಳಿಕ ಸುದ್ದಿಗಾರರನ್ನುದ್ದೇತಿಸಿ ಮಾತನಾಡಿದ ರಕ್ಷಣಾ ಸಚಿವರು ತೇಜಸ್ ನಾಲ್ಕನೇ ಪೀಳಿಗೆಯ ಸ್ವದೇಶಿ ನಿರ್ಮಿತ ಯುಧ್ಧ ವಿಮಾನವಾಗಿದ್ದು ವಿಶ್ವದೆಲ್ಲೆಡೆ ಇದಕ್ಕೆ ಬೇಡಿಕೆ ಇದೆ ಇಂದು ಭಾರತ ಇತರ ರಾಷ್ಟಗಳಿಗೆ ಯುಧ್ಧ ವಿಮಾನ ಹಾಗೂ ಶಸ್ತ್ರಾಸಗಳನ್ನು ರಫ್ತು ಮಾಡುವ ಸಾಮರ್ಥ್ಯವನ್ನು ಪಡೆದಿದೆ ಎಂದರು